ಜನರು ಅಧಿಕ ಸಂಖ್ಲೆಯಲ್ಲಿ ಬಂದು ಮತದಾನ ಮಾಡಿದರು ಎಂದು ಅವರು ತಿಳಿಸಿದರು

ಇಡೀ ದೇಶದ ನಾಗರಿಕರು ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕೆಂದು ನಿರ್ಧಾರ ಮಾಡಿದ್ದಾರೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ತಿಳಿಸಿದ್ದಾರೆ ಮಧ್ಯಪ್ರದೇಶದ ಖುಜರಾಹೋದ ರಾಜನಗರ್ನಲ್ಲಿ ಅಮಿತ್ ಶಾ ಚುನಾವಣಾ ಪ್ರಚಾರ ಭಾಷಣ ಮಾಡಿದರು

ಇದರಿಂದ ಜನರು ಮೋದಿ ಅವರನ್ನು ಮತ್ತೊಮ್ನೆ ಪ್ರಧಾನಿ ಸ್ಥಾನದಲ್ಲಿ ನೋಡಲು ಬಯಸಿದ್ದಾರೆ ಎಂದು ಅಮಿತ್ ಶಾ ತಿಳಿಸಿದರು

ವೀರೇಂದ್ರ ಖಾತಿಕ್ ಅವರ ಪರವಾಗಿ ಅಮಿತ್ ಶಾ ಪ್ರಚಾರ ನಡೆಸಿದರು

ಅದರೊಂದಿಗೆ ರಫೇಲ್ ಯುದ್ದ ವಿಮಾನ ಖರೀದಿ ಪ್ರಕರಣಕ್ಕೆ ಸಂಬಂಧಿಸಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ನೀಡಿದ್ದ ತೀರ್ಷಿನ ಮರು ಪರಿಶೀಲನೆ ನಡೆಸುವಂತೆ ಸಲ್ಲಿಬಿದ್ದ ಅರ್ಜಿಯ ವಿಚಾರಣೆಯನ್ನೂ ನಡೆಸುವುದಾಗಿ ಸುಪ್ರೀಂ ಕೋರ್ಟ್ ನ್ಲಾಯಪೀಠ ತಿಳಿಸಿದೆ ಮಾನನಷ್ಟ ಮೊಕದ್ದಮೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಉಪ ಮುಖ್ಯಮಂತ್ರಿ ಮನೀಷ್ ಸಿಸೋಡಿಯ ಸ್ವರಾಜ್ ಇಂಡಿಯಾ ಅಧ್ವಕ್ಷ ಯೋಗೇಂದ್ರ ಯಾದವ್ಗೆ ದೆಹಲಿ ನ್ಯಾಯಾಲಯ ಜಾಮೀನು ರಹಿತ ವಾರಂಟ್ ಜಾರಿ ಮಾಡಿದೆ

ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದ್ದರೂ ಅದನ್ನು ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ನೋಟಸ್ ನೀಡಲಾಗಿದೆ ಪ್ರಕರಣದ ವಿಚಾರಣೆ ಇಂದು ಮತ್ತೆ ನಡೆಯಲಿದೆ ನವದೆಹಲಿ ಮತ್ತು ಉತ್ತರ ಪ್ರದೇಶದ ಪ್ರಮುಖ ಸ್ಥಳಗಳಲ್ಲಿ ಬಾಂಬ್ ದಾಳಿ ನಡೆಸಲು ಸಂಚು ರೂಪಿಸಿದ ಐಸಿಸ್ನಿಂದ ಪ್ರಭಾವಿತರಾದ ಸಂಘಟನೆಯ ಶಂಕಿತನೊಬ್ಬನನ್ನು ರಾಷ್ಟೀಯ ತನಿಖಾ ದಳ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ನವದೆಹಲಿಯ ನಿವಾಸಿ ಮೊಹಮದ್ ಫಯಾಜ್ ಬಂಧಿತ ವ್ಯಕ್ತಿ

ವಿಧ್ವಂಸಕ ಕೃತ್ಯಗಳು ಹಾಗೂ ಬಾಂಬ್ ದಾಳಿ ನಡೆಸಲು ಶಸ್ತಾಸ್ತಗಳನ್ನು ಮೊಹಮದ್ ಫಯಾಜ್ ಸಂಗ್ರಹ ಮಾಡಿದ್ದ ಎಂದು ಎನ್ಐಎ ವಕ್ತಾರರು ಮಾಹಿತಿ ನೀಡಿದ್ದಾರೆ ಭಾರತದ ತೈಲ ಸಂಸ್ಕರಣಾ ಘಟಕಗಳಗೆ ಕಚ್ಚಾ ತೈಲ ಸೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಆಗದಂತೆ ಎಂದು ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ವಪ್ಪಡಿಸಿದೆ

ಹೀಗಾಗಿ ಮುಂದಿನ ತಿಂಗಳಿನಿಂದ ಯಾವುದೇ ಸಮಸ್ಕೆ ಎದುರಾಗುವುದಿಲ್ಲ ಎಂದು ಸಚವಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ದೇಶದ ತೈಲ ಕಂಪನಿಗಳ ಬೇಡಿಕೆಗೆ ಅನುಗುಣವಾಗಿ ಕಚ್ಚಾತೈಲ ಪೂರೈಸಲಾಗುವುದು ಎಂದು ಸ್ಪಷ್ಟಪಡಿಸಲಾಗಿದೆ

ಭಾರತ ಮತ್ತು ಇರಾನ್ ಜಂಟಿಯಾಗಿ ಚಬಹಾರ್ ಬಂದರು ಯೋಜನೆಯನ್ನು ಆರಂಭಿಸಿದೆ ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ನಿರ್ಬಂಧ ವಿಧಿಸಿದ್ದರೂ ಯೋಜನೆಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಅಮೆರಿಕ ವಕ್ತಾರರು ತಿಳಿಸಿದ್ದಾರೆ ಆಫ್ರಾನಿಸ್ತಾನದ ಅಭಿವೃದ್ಧಿಗೆ ಪೂರಕವಾಗಿ ಕೈಗೊಂಡಿರುವ ಚಬಹಾರ್ ಯೋಜನೆಗೆ ವಿನಾಯಿತಿ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ ಇರಾನ್ನೊಂದಿಗೆ ತೈಲ ವಹಿವಾಟು ನಡೆಸುವುದಕ್ಕೆ ಅಮೆರಿಕ ನಿರ್ಬಂಧ ಹೇರಿದೆ

ವೆಂಕಯ್ಯನಾಯ್ದು ಕರೆ ನೀಡಿದ್ದಾರೆ ಚೆನ್ನೈನಲ್ಲಿ ನಡೆದ ಸಮಾರಂಭದಲ್ಲಿ ಪದವೀಧರರನ್ನು ಉದ್ದೇಶಿಸಿ ಭಾಷಣ ಮಾಡಿದ ವೆಂಕಯ್ಥನಾಯ್ದು ದೇಶದ ಸಮಗ್ರ ಅಭಿವೃದ್ದಿಗೆ ಉನ್ನತ ಶಿಕ್ಷಣದ ಗುಣಮಟ್ಟ ಅತ್ಯಗತ್ಯ ಅದರಲ್ಲೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿ ಸಾಧಿಸಬೇಕಾದರೆ ಉತ್ತಮ ಸೌಲಭ್ಯ ಗುಣಮಟ್ಟದ ಶಿಕ್ಷಣ ಮುಖ್ಯ ಎಂದರು ಗ್ರಾಮೀಣ ಭಾಗಗಳಲ್ಲಿ ತಂತ್ರಜ್ಞಾನದ ಅವಕ್ಕಕತೆ ಇದೆ ಪಸಿರುಕ್ರಾಂತಿ ಮಾಡಲು ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಬಗ್ಗೆ ಯುವ ಸಮುದಾಯ ಮುಂದಾಗಬೇಕು ಎಂದರು ಹಳ್ಳಿಗಳು ಅಭಿವೃದ್ದಿ ಹೊಂದಿದರೆ ದೇಶ ಪ್ರಗತಿ ಕಾಣಲಿದೆ ನಗರ ಗ್ರಾಮೀಣ ಭಾಗದ ನಡುವೆ ಯುವ ಸಮುದಾಯ ತಂತ್ರಜ್ಞಾನವನ್ನೇ ಸೇತುವೆಯನ್ನಾಗಿ ಮಾಡಬೇಕು ಎಂದು ವೆಂಕಯ್ನನಾಯ್ಡು ತಿಳಿಸಿದರು ಭಾರತದ ಈಶಾನ್ವ ಪ್ರದೇಶಗಳಲ್ಲಿ ಭೂಕಂಪ ಸಂಭವಿಸಿದೆ

ಈ ಅಂತಾರಾಷ್ಟೀಯ ಮೇಳದಲ್ಲಿ ಭಾರತಕ್ಕೆ ಈ ಬಾರಿ ಗೆಟ್ಟೆ ಆಫ್ ಹಾನರ್ ದೇಶ ಎಂಬ ಮಾನ್ಗತೆ ನೀಡಲಾಗಿದೆ ಯುಎಇ ರಾಜಧಾನಿ ಅಬುದಾಬಿಯಲ್ಲಿ ಇಂದಿನಿಂದ ಪುಸ್ತಕ ಮೇಳ ಆರಂಭವಾಗಲಿದ್ದು

ಯುಎಇಯಲ್ಲಿರುವ ಭಾರತೀಯ ರಾಯಭಾರಿ ನವದೀಪ್ ಸಿಂಗ್ ಸೂರಿ ಈ ಮಾಹಿತಿ ನೀಡಿದ್ದಾರೆ

ಶ್ರೀಲಂಕಾದಲ್ಲಿ ಸರಣಿ ಬಾಂಬ್ ಸ್ವೋಟಗಳು ಸಂಭವಿಸುತ್ತದೆ ಎಂದು ಭಾರತ ಮೊದಲ ಸೂಚನೆ ನೀಡಿತ್ತು ಆದರೆ ನಮ್ನಲ್ಲಿ ನಿಸ್ಲಂಶಯವಾಗಿ ಲೋಪವಾಗಿದೆ ಎಂದು ಅಲ್ಲಿನ ಪ್ರಧಾನಿ ರನಿಲ್ ವಿಕ್ರಮಿಸಿಂಘೆ ತಿಳಿಸಿದ್ದಾರೆ ಖಾಸಗಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಭಾರತ ನಮ್ಮೊಂದಿಗೆ ಕೆಲ ಗುಪ್ತಚರ ಮಾಹಿತಿಗಳನ್ನು ಹಂಚಿಕೊಂಡಿತ್ತು ಅದನ್ನು ಬಳಸಿಕೊಳ್ಳುವಲ್ಲಿ ನಮ್ಮಿಂದ ಲೋಪವಾಗಿದೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚೀನಾ ಮತ್ತು ಪಾಕಿಸ್ತಾನ ಸೇರಿದಂತೆ ಹಲವು ರಾಷ್ಟಗಳ ಜತೆ ನಮ್ನ ತನಿಖಾ ಸಂಸ್ನೆಗಳು ನಿರಂತರ ಸಂಪರ್ಕದಲ್ಲಿವೆ